ಕೊರೊನಾ ವೈರಸ್ ಸಾಂಕ್ರಾಮಿಕ ರೋಗ ಹರಡುವಿಕೆಯನ್ನು ಪರಿಶೀಲಿಸುವ ಹೋರಾಟದಲ್ಲಿ ಇವುಗಳ ಪೂರೈಕೆ ಹೆಚ್ಚಿಸಲು ಮತ್ತು ಈ ವಸ್ತುಗಳನ್ನು ಸಂಗ್ರಹಿಸುವುದನ್ನು ತಡೆಯುವ ಪ್ರಯತ್ನಗಳನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಈ ನಡೆ ಅನುಸರಿಸಲಾಗಿದೆ ಶಸ್ತಚಿಕಿತ್ಸೆ ಮತ್ತು ರಕ್ಷಣಾತ್ಮಕ ಮುಖಗವಸುಗಳು ಹ್ಡಾಂಡ್ ಸ್ಥಾನಿಟೈಸರ್ ಮತ್ತು ಕೈಗವಸುಗಳ ಬೇಲೆ ನಿಯಂತ್ರಣ ಹಾಗೂ ಈ ವಸ್ತುಗಳ ಲಭ್ಣತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರಕಾರ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು ಅಳವಡಿಸಿಕೊಂಡಿದೆ

ಈ ವಸ್ತುಗಳ ಉತ್ಪಾದನೆ ವಿತರಣೆ ಮತ್ತು ಬೆಲೆಗಳನ್ನು ನಿಯಂತ್ರಿಸಲು ರಾಜ್ಲಗಳಿಗೆ ಅಧಿಕಾರ ನೀಡಲಾಗುತ್ತದೆ ಜತೆಗೆ ಹೋರ್ಡಿಂಗ್ ಮತ್ತು ಆಕ್ರಮ ಮಾರುಕಟ್ಲೆಯನ್ನು ಇದು ನಿಗ್ರಹಿಸುತ್ತದೆ

ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ದೆಹಲಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಪ್ರಕರಣಗಳು ಬೆಳಕಿಗೆ ಬಂದಿವೆ

ಸೋಂಕಿತ ರೋಗಿಗಳ ಸ್ವಿತಿ ಸ್ವಿರವಾಗಿದ್ದು ಆತಂಕಪಡುವ ಅಗತ್ತವಿಲ್ಲ ಎಂದು ಅವರು ತಿಳಿಸಿದ್ದಾರೆ ಪ್ರತ್ನೆಯೊಂದಕ್ಕೆ ಉತ್ತರಿಸಿದ ಅವರು ಇದು ತುರ್ತು ಆರೋಗ್ಗ ಪರಿಸ್ಥಿತಿಯಲ್ಲ ಸರ್ಕಾರವು ಎಲ್ಲಾ ರೀತಿಯ ಪ್ರಾಥಮಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು

ಈ ಆರು ಪೀಠಗಳಲ್ಲಿ ಕೇವಲ ತುರ್ತು ವಿಷಯಗಳನ್ನು ಮಾತ್ರ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತಿದೆ ಈ ವಿಷಯಗಳಿಗೆ ಸಂಬಂಧಿಸಿದ ವಕೀಲರುಗಳಿಗೆ ಮಾತ್ರ ನ್ನಾಯಾಲಯದ ಕೊಠಡಿ ಪ್ರವೇಶಿಸಲು ಅವಕಾಶವಿದ್ದು ನಾಗರಿಕರಿಗೆ ಅವಕಾಶವಿರುವುದಿಲ್ಲ

ಸಾರ್ವಜನಿಕರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿದ್ದು ಇದಕ್ಕೆ ಸಹಕರಿಸಬೇಕೆಂದು ಸುಪ್ರೀಂಕೋರ್ಟ್ ಮನವಿ ಮಾಡಿದೆ ಕೊರೋನಾ ವೈರಾಣು ಸೋಂಕಿನಿಂದ ಸ್ವಯಂ ರಕ್ಷಣೆಗಾಗಿ ಸಾರ್ವಜನಿಕರು ಸರಳ ರಕ್ಷಣಾತ್ತಕ ಕ್ರಮಗಳನ್ನು ಅನುಸರಿಸಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಟಾಣ ಸಚಿವಾಲಯ ನಿರ್ದೇಶಿಸಿದೆ ಪ್ರಮುಖವಾಗಿ ಹೆಚ್ಚನ ಸಂಖ್ಯೆಯಲ್ಲಿ ಜನರು ಒಂದೆಡೆ ಸೇರುವುದನ್ನು ನಿಲ್ಲಿಸಬೇಕು ಕೆಮ್ಮ ಅಥವಾ ಜ್ವರವಿದ್ದಲ್ಲಿ ಬೇರೆಯವರಿಂದ ದೂರವಿರಬೇಕು ಕೈಗಳನ್ನು ಸ್ವಚ್ವಗೊಳಿಸದೆ ಕಣ್ಣು ಮೂಗು ಬಾಯಿ ಮುಟ್ಟಕೊಳ್ಳಬಾರದು ಸಾರ್ವಜನಿಕ ಸ್ವಳಗಳಲ್ಲಿ ಉಗುಳಬಾರದು ಸಾಬೂನು ಮತ್ತು ನೀರು ಅಥವಾ ಮದ್ಯಸಾರಯುಕ್ತ ಕೈಶುಚಿಗೊಳಿಸುವ ದ್ರಾವಣವನ್ನು ಚೆನ್ನಾಗಿ ಉಜ್ಜಿಕೊಂಡು ಹಲವು ಬಾರಿ ಕೈ ತೊಳೆಯುವುದನ್ನು ಮರೆಯಬಾರದು ಸೀನುವಾಗ ಮತ್ತು ಕೆಮ್ನುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತದಿಂದ ಅವಕ್ಶವಾಗಿ ಮುಚ್ಚಕೊಳ್ಳಬೇಕು ಒಮ್ಮ ಬಳಸಿದ ಟಷ್ಣೂ ಕಾಗದವನ್ನು ತಕ್ಷಣ ಮುಚ್ಚಳವಿರುವ ಕಸದ ಬುಟ್ಟಿಗೆ ಬಿಸಾಡಬೇಕು ಜ್ವರ ಉಸಿರಾಟದಲ್ಲಿ ತೊಂದರೆ ಮತ್ತು ಕೆಮ್ಮ ಕಂಡು ಬಂದಲ್ಲಿ ತಡಮಾಡದೆ ವೈದ್ಯರನ್ನು ಸಂಪರ್ಕಿಸಬೇಕು ವೈದ್ಯರನ್ನು ಭೇಟಿಯಾಗುವಾಗ ಮಾಸ್ಕ್ ಅಥವಾ ಬಟ್ಟೆಯಿಂದ ಅವಶ್ಯವಾಗಿ ಮೂಗು ಮತ್ತು ಬಾಯಿಯನ್ನು ಮುಚ್ಚಿಕೊಳ್ಳಬೇಕು

ಕೊರೊನಾ ವ್ಲೆರಾಣು ಸೋಂಕು ಕುರಿತಂತೆ ಸಾರ್ವಜನಿಕರು ಯಾವುದೇ ಮಾಹಿತಿ ಪಡೆಯಬಹುದು ಎಂದು ಕೇಂದ್ರ ಆರೋಗ್ಲ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ಸಲಹೆ ನೀಡಿದೆ ಕೊರೊನಾ ವೈರಾಣು ತಡೆಗೆ ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕದಲ್ಲಿ ಇಂದಿನಿಂದ ಒಂದು ವಾರ ಎಲ್ಲಾ ರೀತಿಯ ಸಾರ್ವಜನಿಕ ಸಮಾರಂಭಗಳನ್ನು ನಿಷೇಧಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ವಿಧಾಸೌಧದಲ್ಲಿ ನಿನ್ನೆ ತುರ್ತುಸಭೆ ನಂತರ ಸುದ್ದಿಗೋಷ್ನಿಯಲ್ಲಿ ಮಾತನಾಡಿದ ಅವರು ವಿಧಾನಮಂಡಲದ ಅಧಿವೇತನ ಪೂರ್ವ ನಿಗದಿಯಂತೆ ಮುಂದುವರೆಯಲಿದೆ ಇಂದಿನಿಂದ ಒಂದು ವಾರ ರಾಜ್ಲಾದ್ಗಂತ ಚಿತ್ರಮಂದಿರಗಳು ಮಾಲ್ಗಳು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಾಗುವುದು

ಏಕಾಏಕಿ ಉಂಟಾಗುವ ಪರಿಣಾಮಗಳನ್ನು ತಡೆಯುವ ಉದ್ದೇಶದಿಂದ ಟ್ರಂಪ್ ಅವರು ನಿರ್ದಿಷ್ಟ ಕ್ರಮಗಳ ಘೋಷಣೆ ಮಾಡಿದ್ದಾರೆ ತುರ್ತು ಕಾರ್ಯಾಚರಣೆ ಕೇಂದ್ರಗಳನ್ನು ಸ್ವಾಪಿಸುವಂತೆ ಅಮೆರಿಕ ಅಧ್ಯಕ್ಷರು ಅಲ್ಲಿನ ಎಲ್ಲಾ ರಾಜ್ಲಗಳಿಗೆ ಕರೆ ನೀಡಿದ್ದಾರೆ

ಮುಖ್ಚಮಂತ್ರಿ ಯೋಗಿ ಆದಿತ್ಲನಾಥ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ